ಇಲ್ಲಿರುವ ವಿಘುಲ ನೈಸರ್ಗಿಕ ಸಂಪನ್ನೂಲಗಳನ್ನು ಬಳಸಿಕೊಂಡು ದೇತೀಯ ಮತ್ತು ಜಾಗತಿಕ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ ನೀಡಿದರು

ಇಂದು ಮುಂಜಾನೆ ಕೆಂಪುಕೋಟೆಗೆ ಆಗಮಿಸಿದ ಪ್ರಧಾನಿಯವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಧ್ಯುಕ್ತವಾಗಿ ಸ್ವಾಗತಿಸಿದರು

ಕೆಂಪುಕೋಟೆಗೆ ಆಗಮಿಸುವ ಮುನ್ನ ಪ್ರಧಾನಮಂತ್ರಿ ಮೋದಿ ಅವರು ರಾಜಘಾಟ್ಗೆ ತೆರಳಿ ರಾಷ್ಟಪಿತ ಮಹಾತ್ಮಗಾಂಧಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು

ಕಳೆದ ಆರ್ಥಿಕ ಸಾಲಿನಲ್ಲಿ ದಾಖಲೆ ಪ್ರಮಾಣದ ವಿದೇಶಿ ನೇರ ಹೂಡಿಕೆ ದೇಶಕ್ಕೆ ಹರಿದು ಬಂದಿದೆ

ಕೊರೋನಾ ಸಾಂಕ್ರಾಮಿಕದ ಸಂಕಪ್ಷ ಕಾಲದಲ್ಲೂ ಬೃಹತ್ ಜಾಗತಿಕ ಕಂಪನಿಗಳು ಭಾರತದತ್ತ ಮುಖ ಮಾಡುತ್ತಿವೆ ಎಂದರು ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ ನೀಡುವುದು ಇಂದಿನ ಅಗತ್ವವಾಗಿದೆ ಇದರೊಂದಿಗೆ ಜಾಗತಿಕ ಅಗತ್ಲಗಳನ್ನು ಪೂರ್ಸೆಸಲು ಭಾರತ ಗಮನ ನೀಡಬೇಕಿದೆ ಭಾರತದಲ್ಲಿ ಅಪಾರ ನೈಸರ್ಗಿಕ ಸಂಪನ್ನೂಲ ಇದೆ

ದೇಶವು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆ ಜೊತೆಗೆ ವಿಶ್ವಕ್ನಾಗಿ ತಯಾರಿಕೆಯ ಮಂತ್ರದೊಂದಿಗೆ ಮುಂದಡಿ ಇಡಬೇಕು ಆತ್ಮ ನಿರ್ಭರ್ ಭಾರತ ಅಭಿಯಾನ ಆಮದು ಅವಲಂಬನೆ ಕಡಿಮೆ ಮಾಡುವ ಜೊತೆಗೆ ಭಾರತದ ಸಾಮರ್ಥ್ನ ಸ್ಟಜನಶೀಲತೆ ಮತ್ತು ಕೌಶಲ್ಲವನ್ನು ಬಲಪಡಿಸಲಿವೆ ಎಂದರು ಆತ್ಮ ನಿರ್ಭರ್ ಭಾರತ ನಿರ್ಮಾಣದಲ್ಲಿ ಆತ್ಮ ನಿರ್ಭರ್ ಕೃಷಿ ಮತ್ತು ಆತ್ಮ ನಿರ್ಭರ್ ಕಿಸಾನ್ ಕಾರ್ಯಕ್ರಮಗಳಿಗೆ ಆದ್ಲತೆ ನೀಡಲಾಗಿದೆ ಇತ್ತೀಚೆಗೆ ಕೃಷಿ ಮೂಲಸೌಕರ್ಯ ನಿಧಿ ಸ್ಕ್ಷಿಸಿ ಅದಕ್ಕೆ ಒಂದು ಲಕ್ಷ ಕೋಟ ರೂಪಾಯಿ ಮೀಸಲಿಡಲಾಗಿದೆ ದೇಶದ ಕೃಷಿಕ ಸಮುದಾಯಕ್ಕೆ ಆಧುನಿಕ ಮೂಲ ಸೌಕರ್ಯ ಒದಗಿಸಲು ಈ ನಿಧಿ ಬಳಸಲಾಗುವುದು ಎಂದು ಪ್ರಧಾನಮಂತ್ರಿ ತಿಳಿಸಿದರು ಕಳೆದ ವರ್ಷ ಕೆಂಪುಕೋಟೆಯಲ್ಲೇ ಜಲ್ ಜೀವನ್ ಮಿಷನ್ ಪ್ರಕಟಿಸಲಾಗಿತ್ತು

ಸ್ನಾವಲಂಬಿ ಭಾರತ ನಿರ್ಮಾಣಕ್ಕೆ ನಿರ್ಣಾಯಕ ಪಾತ್ರ ವಹಿಸಲಿರುವ ಶಿಕ್ಷಣ ರಂಗದಲ್ಲಿ ಸುಧಾರಣೆ ತರುವ ನಿಟ್ಲನಲ್ಲಿ ಇತ್ತೀಚೆಗಷ್ಟ ಹೊಸ ರಾಷ್ಷೀಯ ಶಿಕ್ಷಣ ನೀತಿ ಜಾರಿಗೆ ತರಲಾಗಿದೆ ಜತೆಗೆ ಡಿಜಿಟಲ್ ಇಂಡಿಯಾ ಸಹ ಸ್ವಾವಲಂಬಿ ಭಾರತಕ್ಷೆ ಮಹತ್ವದ ಪಾತ್ರ ವಹಿಸಲಿದೆ

ಲಕ್ಷದ್ವೀಪಕ್ಕೆ ಸಬ್ಮರೀನ್ ಆಪ್ಟಿಕಲ್ ಫೈಬರ್ ಕೇಬಲ್ ಸಂಪರ್ಕ ಕಲ್ಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ತಿಳಿಸಿದರು ದೇಶದ ಜನತೆಯ ಬಹುದಿನಗಳ ಬೇಡಿಕೆಯಾದ ಲಡಾಖ್ ಅನ್ನು ಕಳೆದ ವರ್ಷ ಕೇಂದ್ರಾಡಳಿತ ಪ್ರದೇಶವಾಗಿ ಪರಿವರ್ತಿಸಲಾಗಿದೆ ಅಲ್ಲಿ ಅಭಿವೃದ್ಧಿಯ ಹೊಸ ಶೆಖೆಗೆ ಇದು ನಾಂದಿ ಹಾಡಲಿದೆ ಸಿಕ್ಕಿಂ ರಾಜ್ಯವನ್ನು ಸಾವಯವ ರಾಜ್ಯವಾಗಿ ಗುರುತಿಸಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶವನ್ನು ಇಂಗಾಲ ಮುಕ್ತ ಪ್ರದೇಶವಾಗಿ ಪರಿವರ್ತಿಸಲು ಸಕಲ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು

ರಾಷ್ಟೀಯ ಡಿಜಿಟಲ್ ಹೆಲ್ತ್ ಮಿಷನ್ ದೇಶದ ಆರೋಗ್ಯ ವಲಯದಲ್ಲಿ ಹೊಸ ಕ್ರಾಂತಿ ತರಲಿದೆ ಈ ಕಾರ್ಯಕ್ರಮದಡಿ ಎಲ್ಲಾ ಭಾರತೀಯರು ಆರೋಗ್ಕ ಗುರುತಿನ ಚೀಟ ಪಡೆಯಲಿದ್ದಾರೆ ಪ್ರತಿ ಪರೀಕ್ಷೆ ಪ್ರತಿಯೊಂದು ರೋಗ ವೈದ್ದರು ಬರೆದುಕೊಡುವ ದಿಷಧ ವರದಿಗಳು ಮತ್ತು ಆರೋಗ್ಯ ಸಂಬಂಧಿತ ಸಮಗ್ರ ಮಾಹಿತಿಯನ್ನು ಈ ಗುರುತಿನ ಚೀಟ ಒಳಗೊಂಡಿರುತ್ತದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ವೈದ್ಯಕೀಯ ತಂತ್ರಜ್ಞರು ಮತ್ತು ವಿಜ್ಞಾನಿಗಳು ಈ ಲಸಿಕೆಗಳ ಪ್ರಯೋಗ ಮತ್ತು ಪರಿಶೀಲನೆ ನಡೆಸಿದ ನಂತರ ಅಂತಿಮ ಅನುಮೋದನೆ ನೀಡಿ ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗುವುದು ಆದಷ್ಟು ತ್ವರಿತವಾಗಿ ಕೊರೋನಾ ಲಿಸಿಕೆ ದೇಶದ ಜನತೆಗೆ ಸಿಗುವಂತೆ ಮಾಡಲಾಗುವುದು ಎಂದು ಪ್ರಧಾನಮಂತ್ರಿ ತಿಳಿಸಿದರು ಜಾಗತಿಕ ಮಟ್ಟದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡ ನಂತರ ವಿಶ್ವಮಟ್ಟದ ಬೃಹತ್ ಕಂಪನಿಗಳು ಭಾರತದತ್ತ ಮುಖ ಮಾಡುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಿದ ಅವರು ದೇಶವು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ಜತೆಗೆ ವಿಶ್ವಕ್ಕಾಗಿ ತಯಾರಿಕೆ ಮಂತ್ರದೊಂದಿಗೆ ಮುಂದಡಿ ಇಡಬೇಕಿದೆ ಈ ನಿಟ್ಟನಲ್ಲಿ ದೇಶದ ಮೂಲ ಸೌಕರ್ಯ ವಲಯಕ್ಕೆ ಹೊಸ ದಿಕ್ಕು ತೋರಬೇಕಿದೆ ಭಾರತ ತ್ವರಿತಗತಿಯಲ್ಲಿ ಆಧುನಿಕತೆಯತ್ತ ಬದಲಾಗಬೇಕಿದೆ ಎಂದರು

ದೇಶದ ಹಲವಾರು ಪ್ರದೇಶಗಳು ಅಭಿವೃದ್ದಿಯಿಂದ ಹಿಂದೆ ಬಿದ್ದಿವೆ

ಭಾರತ ಭಯೋತ್ವಾದನೆ ಮತ್ತು ವಿಸ್ತಾರವಾದವನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಿದ ಅವರು ಭಾರತದ ಸಾರ್ವಭೌಮತೆಗೆ ಸವಾಲು ಒಡ್ಡುವ ಯಾರೇ ಆಗಲಿ ಅದು ಎಲ್ಓಸಿ ಆಗಿರಬಹುದು ಅಥವಾ ಎಲ್ಎಸಿ ಆಗಿರಬಹುದು ಅವರವರ ಭಾಷೆಯಲ್ಲೇ ಅವರಿಗೆ ತಕ್ಷ ಪ್ರತ್ಯುತ್ತರ ನೀಡಲಾಗುವುದು ಎಂದು ಪ್ರಧಾನಮಂತ್ರಿ ಎಚ್ಚರಿಸಿದರು ಭಾರತದ ಸಾರ್ವಭೌಮತೆಯೆ ಸರ್ವೋನ್ನತ

ಕೊಲೊಂಬೊದ ಇಂಡಿಯಾ ಹೌಸ್ನಲ್ಲಿ ಪ್ರಧಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶ್ರೀಲಂಕಾದ ಭಾರತೀಯ ರಾಯಭಾರಿ ಗೋಪಾಲ್ ಬಾಗಲೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರ ಭಾಷಣದ ಆಯ್ದ ಭಾಗಗಳನ್ನು ಓದಿದರು

ಭಾರತೀಯ ರಾಯಭಾರಿ ರಿವಾ ಗಂಗೂಲಿ ದಾಸ್ ತ್ರಿವರ್ಣ ರಾಪ್ವ ದ್ವಜಾರೋಹಣ ನೆರವೇರಿಸಿ ರಾಪ್ವಪತಿ ಭಾಷಣದ ಪ್ರಮುಖಾಂಶ ಓದಿದರು ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿರುವ ಭಾರತೀಯರು ಮತ್ತು ಭಾರತ ಸರ್ಕಾರಕ್ಕೆ ನೇಪಾಳ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಶುಭಾಶಯ ಕೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿ ಅವರು ಶುಭಾಶಯ ಕೋರಿದರು